ಪ್ರವಾಪ ಪರಿಸ್ತಿತಿ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಮುಖ್ಖಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ತಿವಮೊಗ್ಗದಲ್ಲಿಂದು ಕಾರ್ಯಕ್ತಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯದಲ್ಲಿ ನೆರೆಯಿಂದಾದ ಹಾನಿ ಕುರಿತು ಪ್ರಾತ್ಸ್ಟಿಕ್ ಮೂಲಕ ಪ್ರಧಾನಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು

ಕಾರಾಗ್ಲಹವನ್ನು ಸ್ನಳಾಂತರಿಸಿ ಅಲ್ಲಿ ಸುಂದರ ಉದ್ಘಾನವನ ನಿರ್ಮಿಸಲಾಗುವುದು

ಹಾವೇರಿ ಜಿಲ್ಲೆಗೆ ಭೇಟಿ ನೀಡಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಗೆ ಛೇಟ ನೀಡಿ ಪರಿತೀಲನೆ ನಡೆಸಿದ್ದಾರೆ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಈ ಮಧ್ಯ ಹವಾಮಾನ ವೈಫರೀತ್ಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅವರ ಉತ್ತರ ಕನ್ನಡ ಜೆಲ್ಲಾ ಪ್ರವಾಸವನ್ನು ಮೊಟಕುಗೊಳಿಸಲಾಗಿದೆ

ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾಪ ಸಂತ್ರಸ್ತರಿಗೆ ಆಶ್ರಯ ಹಾಗೂ ಹಾಳಾದ ರಕ್ತೆ ಸೇತುವೆಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದು ಸಂತ್ರಸ್ತರ ಪರಿಹಾರದ ಬಗ್ಗೆ ಪರಿತೀಲಿಸಲಾಗುವುದು ಎರಡು ದಿನ ಬಾಗಲಕೋಟೆಯಲ್ಲಿದ್ದು ನಂತರ ಮೈಸೂರು ಮಂಗಳೂರು ಕೊಡಗು ಜಲ್ಲೆಗಳಿಗೆ ಪ್ರವಾಸ ಕ್ಟೆಗೊಳ್ಲಲಾಗುವುದು ಎಂದು ಅವರು ಹೇಳಿದರು ವಿಕ್ಷ ವಿಖ್ಯಾತ ಮೈಸೂರು ದಸರಾ ಮಹೋತ್ತವದ ಅಂಗವಾಗಿ ಭಿತ್ತಿ ಪತ್ರ ಹಾಗೂ ಜಾಲತಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಮೈಸೂರಿನಲ್ಲಿಂದು ಚಾಲನೆ ನೀಡಿದರು

ಬಳಕ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ ಪಾರಂಪರಿಕ ದಸರಾವನ್ನು ಆಚರಿಸಲಾಗುವುದು ಮನೆ ಮನೆ ದಸರಾ ಗ್ರಾಮೀಣ ದಸರಾವನ್ನು ನಡೆಸಲಾಗುವುದು ಎಂದು ತಿಳಿಸಿದರು

ಸೋಮಣ್ಣ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಮೈಸೂರು ನಗರ ಪ್ರದಕ್ಷಣೆ ಮಾಡಿ ಸಮಸ್ಥೆಗಳನ್ನಾಲಿಸಿದರು ನಗರದ ಕೋಟಿ ಆಂಜನೇಯ ದೇವಸ್ಥಾನದಿಂದ ಬನ್ನಿ ಮಂಟಪದವರೆಗೂ ನಡಿಗೆ ಮೂಲಕ ಸಾಗಿ ಸಮಸ್ಥೆ ಆಲಿಸಿದ ವಿ ಸೋಮಣ್ಣ ಅವರಿಗೆ ಸಂಸದ ಪ್ರತಾಪ್ ಸಿಂಹ ಶಾಸಕ ಎಲ್ ನಾಗೇಂದ್ರ ಮತ್ತಿತರರು ಕೈಜೋಡಿಸಿದರು ಜಂಬು ಸವಾರಿ ಸಾಗುವ ಮಾರ್ಗ ಸೇರಿದಂತೆ ವಿವಿಧ ಕಡೆಗಳಲ್ಲಿನ ಸಮಸ್ಥೆಗಳನ್ನು ಬಗೆಪರಿಸುವಂತೆ ಅಧಿಕಾರಿಗಳಿಗೆ ವಿ

ನಾಲ್ಲು ಕಿಲೋಮೀಟರ್ ನಡಿಗೆ ಮೂಲಕ ಸಮಸ್ಥೆಗಳನ್ನು ಖುದ್ದಾಗಿ ಆಲಿಸಿದ್ದು ನಾಡ ಹಬ್ಬ ದಸರಾಗೆ ಕಪ್ಪು ಚುಕ್ಕೆ ಬಾರದ ಹಾಗೆ ನಡೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ನೋಟು ರದ್ದತಿ ವೇಳೆ ಕೋಟ್ನಂತರ ರೂಪಾಯಿ ಆಕ್ರಮ ಪಣ ವಶಕ್ಷೆ ಪಡೆದ ಪ್ರಕರಣ ಸಂಬಂಧ ಎರಡನೇ ದಿನವಾದ ಇಂದು ಕೂಡಾ ಮಾಜಿ ಸಚಿವ ಡಿಕೆ ತಿವಕುಮಾರ್ ನವದೆಪಲಿಯಲ್ಲಿ ಜಾರಿ ನಿರ್ದೇತನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು ಇದಕ್ಕೂ ಮುನ್ನ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಜಾರಿ ನಿರ್ದೇಶನಾಲಯದ ತನಿಖೆಗೆ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು ತಾವು ಯಾವುದೇ ತಪ್ಪು ಮಾಡಿಲ್ಲ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಒಂದು ತಿಂಗಳು ವಿಚಾರಣೆಗೆ ಕರೆದರೂ ಹಾಜರಾಗುತ್ತೇನೆ ನ್ನಾಯಾಂಗ ಹಾಗೂ ಕಾನೂನಿನ ಮೇಲೆ ತಮಗೆ ಅಪಾರ ನಂಬಿಕೆ ಹಾಗೂ ಗೌರವವಿದೆ ಎಂದರು ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಕಾನೂನು ಮೂಲಕವೇ ಹೋರಾಟ ಮಾಡಲಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ನ ಹೇಳದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ತಪ್ಪು ಮಾಡಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಆದರೆ ರಾಜಕೀಯ ದುರುದ್ದೇಶದಿಂದ ಕಿರುಕುಳ ನೀಡಬಾರದು ಎಂದರು

ಪ್ರಧಾನಮಂತ್ರಿ ನರೇಂದ್ರವೋದಿ ಅವರು ಈ ಕುರಿತು ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಫೋಷಿಸಿದಂತೆ ಸೆಪ್ಲೆಂಬರ್ ಮಾಸಾದ್ಯಂತ ಪೌಷ್ನಿಕಾಂಶ ಕೊರತೆ ಇರುವ ಮಕ್ಕಳು ಮತ್ತು ಮಹಿಳೆಯರಿಗೆ ಅಗತ್ನವಾದ ಪೌಷ್ನಿಕ ಆಹಾರ ನೀಡುವ ಕಾರ್ಯಕ್ರಮ ಇದಾಗಿದೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ಕತಿ ಇರಾನಿ ಅಂಗಸವಾಡಿ ಕಾರ್ಯಕರ್ತೆಯರು ಮನೆಮನೆಗೆ ತೆರಳಿ ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳನ್ನು ಗುರುತಿಸಿ ಅಗತ್ಯ ಪೌಷ್ಟಿಕ ಆಹಾರವನ್ನು ದಿನಂಪ್ರತಿ ನೀಡಬೇಕೆಂದು ಸೂಚಿಸಿದ್ದಾರೆ ಅನಿಮೀಯಾ ಮತ್ತು ಡಯೇರಿಯಾದಿಂದ ತೀವ್ರ ಅಸ್ತಸ್ಥರಾಗುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಪೌಷ್ಠಿಕ ಆಹಾರವನ್ನು ತಲುಪಿಸಲು ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗಬೇಕೆಂದು ಅವರು ಸೂಚಿಸಿದ್ದಾರೆ